ರಾಪ್ಲಪತಿ ರಾಮನಾಥ್ ಕೋವಿಂದ್ ಅವರಿಂದ ಗುಜರಾತಿನ ಗಾಂಧಿನಗರದ ಗ್ರಾಮ್ಭಾರತಿಯಲ್ಲಿ

ಈ ವರ್ಷ ಭದ್ರತಾ ಸಮಿತಿಯ ಸದಸ್ಸರಲ್ಲದ ಆಸ್ಸೇಲಿಯಾ ಬಾಂಗ್ಲಾದೇಶ ಇಟಲಿ ಮತ್ತು ಜಪಾನ್ ರಾಷ್ಷಗಳು ಕೂಡಾ ಸಹಕಾರ ನೀಡಿವೆ ಎಂದು ತಿಳಿಸಿದ್ದಾರೆ ಅಜರ್ನ್ನು ಜಾಗತಿಕ ಭಯೋತ್ಪಾದಕರ ವಿಶ್ವಸಂಸ್ವೆಯ ಪಟ್ಟಗೆ ಸೇರಿಸಲು ನಾಲ್ಕು ಬಾರಿ ಪ್ರಸ್ತಾಪ ಸಲ್ಲಿಸಲಾಗಿತ್ತು

ಭಯೋತ್ಪಾದಕ ಸಂಘಟನೆ ಜೈಷೆ ಮಹ್ಮದ್ ಮುಖ್ಯಸ್ಥ ಮಸೂದ್ ಅಜರ್ನ ವಿರುದ್ಧ ನಿರ್ಬಂಧ ಹೇರುವ ಫ್ರಾನ್ಲೆ ಸರ್ಕಾರದ ನಿರ್ಧಾರವನ್ನು ಭಾರತ ಸ್ವಾಗತಿಸಿದೆ ವಿದೇಶಾಂಗ ವ್ಯವಹಾರಗಳ ಸಚಿವಾಲಯದ ವಕ್ತಾರ ರವೀತ್ಕುಮಾರ್ ಈ ಬಗ್ಗೆ ಟ್ವೀಟ್ ಮಾಡಿ ಪಾಕಿಸ್ತಾನ ಮೂಲದ ಅಜರ್ ವಿಶ್ವಸಂಸ್ಥೆ ಪರಿಗಣಿಸಿರುವ ಭಯೋತ್ಪಾದಕ ಸಂಘಟನೆಗೆ ಸೇರಿದವನಾಗಿದ್ದು ಮಲ್ನಾಮಾ ಭಯೋತ್ಪಾದಕ ದಾಳಿಯ ಸೂತ್ರದಾರನಾಗಿದ್ದಾನೆ ಎಂದು ತಿಳಿಸಿದ್ದಾರೆ

ಭಯೋತ್ಪಾದನೆ ವಿರುದ್ಧದ ಹೋರಾಟದಲ್ಲಿ ಪ್ರಾನ್ಸ್ ಯಾವಾಗಲೂ ಭಾರತದೊಂದಿಗೆ ಇದೆ ಮತ್ತು ಇರುತ್ತದೆ ಎಂದು ಫ್ರಾನ್ಸ್ ಸರ್ಕಾರದ ಯುರೋಪ್ ಮತ್ತು ವಿದೇಶಾಂಗ ವ್ಲವಹಾರಗಳ ಸಚಿವಾಲಯ ತಿಳಿಸಿದೆ ಹಣಕಾಸು ಕಾಯ್ದೆಯಡಿ ಮಸೂದ್ ಅಜರ್ನ ಮೇಲೆ ನಿರ್ಬಂಧ ಹೇರಿ ಆತನ ಎಲ್ಲಾ ಆಸ್ತಿಗಳನ್ನು ವಶಪಡಿಸಿಕೊಳ್ಳಲು ಫ್ರಾನ್ಸ್ ನಿರ್ಧರಿಸಿದೆ ಎಂದು ಸಚಿವಾಲಯದ ಹೇಳಿಕೆ ತಿಳಿಸಿದೆ ಫ್ರಾನ್ಸ್ ಅಂತರಿಕ ಸಚಿವಾಲಯ ಹಣಕಾಸು ಸಚಿವಾಲಯ ಮತ್ತು ವಿದೇಶಾಂಗ ಸಚಿವಾಲಯ ಜಂಟಿ ಹೇಳಿಕೆ ಬಿಡುಗಡೆ ಮಾಡಿದ್ದು ಮಸೂದ್ ಅಜರ್ನನ್ನು ಭಯೋತ್ಪಾದನೆ ಚುಟುವಟಕೆಗಳಲ್ಲಿ ಪಾಲ್ಗೊಂಡ ವ್ಯಕ್ತಿಗಳು ಗುಂಪುಗಳ ಯುರೋಪಿಯನ್ ಒಕ್ಕೂಟದ ಪಟ್ಟಗೆ ಸೇರಿಸುವುದು ಸೇರಿದಂತೆ ಇತರೆ ವಿಷಯವನ್ನು ಯುರೋಪಿಯನ್ ಪಾಲುದಾರರೊಂದಿಗೆ ಫ್ರಾನ್ಸ್ ಚರ್ಚಿಸಲಿದೆ ಎಂದು ತಿಳಿಸಿದೆ ಮಸೂದ್ ಅಜರ್ನನ್ನು ಜಾಗತಿಕ ಭಯೋತ್ವಾದಕ ಎಂದು ಘೋಷಿಸುವ ವಿಶ್ವಸಂಸ್ಥೆಯ ಭದ್ರತಾಪಡೆಯ ಪ್ರಸ್ತಾಪಕ್ಕೆ ಚೀನಾ ತಡೆ ನೀಡಿದ ಬೆನ್ನಲ್ಲೆ ಫ್ರಾನ್ಸ್ನಿಂದ ಈ ನಿರ್ಧಾರ ಹೊರ ಬಿದ್ದಿದೆ

ಶುಕ್ರವಾರದ ನಮಾಜ್ಗಾಗಿ ಮಸೀದಿಯಲ್ಲಿ ಹೆಚ್ಚಿನ ಜನರು ಸೇರಿದ್ದ ವೇಳೆ ಈ ಘಟನೆ ನಡೆದಿದೆ ಈ ಹೇಯಕೃತ್ಯ ದೇಶದ ಇತಿಹಾಸದಲ್ಲೇ ಅತಿ ದಾರುಣವಾದದ್ದು ಹಾಗೂ ಕರಾಳ ದಿನ ಎಂದು ನ್ಯೂಜಿಲೆಂಡ್ ಪ್ರಧಾನ ಮಂತ್ರಿ ಜೆಸಿಂಡಾ ಅರ್ಡೆನ್ ತಿಳಿಸಿದ್ದಾರೆ ದಾಳಿಯನ್ನು ಪ್ರಧಾನಿ ಜೆಸಿಂಡಾ ಅವರು ತೀವ್ರವಾಗಿ ಖಂಡಿಸಿದ್ದು ಇಂತಹ ಕೃತ್ತಗಳು ಹಾಗೂ ಹಿಂಸಾಚಾರಕ್ಕೆ ನ್ಣೂಜಿಲೆಂಡ್ನಲ್ಲಿ ಯಾವುದೇ ಅವಕಾಶವಿಲ್ಲ ಎಂದು ಹೇಳಿದ್ದಾರೆ ಈ ಹೇಯಕೃತ್ಯಕ್ಷ ಕಾರಣರಾದ ನಾಲ್ವರನ್ನು ಬಂಧಿಸಲಾಗಿದೆ ಹಾಗೂ ಭಾರಿ ಪ್ರಮಾಣದ ಸ್ಕೋಟಕಗಳನ್ನು ವಶಪಡಿಸಿಕೊಂಡು ಅವುಗಳನ್ನು ನಿಷ್ಕಿಯಗೊಳಿಸಲಾಗಿದೆ ಎಂದು ನ್ಯೂಜಿಲೆಂಡ್ ಪೊಲೀಸರು ತಿಳಿಸಿದ್ದಾರೆ ಬಂದೂಕುಧಾರಿಗಳ ಪತ್ತೆಗಾಗಿ ಕ್ರೈಸ್ಟ್ ಚರ್ಚ್ ನಗರದಲ್ಲಿ ಮೊಲೀಸರು ನಾಕಾಬಂಧಿ ಮಾಡಿದ್ದಾರೆ ಕ್ರೈಸ್ಟ್ಚರ್ಚ್ ನಗರದಲ್ಲಿ ನಡೆದಿರುವ ಗುಂಡಿನ ದಾಳಿ ಬಗ್ಗೆ ನ್ನೂಜಿಲೆಂಡ್ನಲ್ಲಿರುವ ಭಾರತೀಯ ರಾಜತಾಂತ್ರಿಕ ಕಚೇರಿ ದಿಗ್ಗಮೆ ವ್ಯಕ್ತಪಡಿಸಿದೆ ಈ ದಾಳಿ ಹಿನ್ನೆಲೆಯಲ್ಲಿ ನ್ಲೂಜಿಲೆಂಡ್ನಲ್ಲಿ ಆಯೋಜಿಸಲಾಗಿದ್ದ ಬಾಂಗ್ಲಾದೇಶ ಕ್ರಿಕೆಟ್ ತಂಡದ ಪ್ರವಾಸವನ್ನು ರದ್ದುಗೊಳಿಸಲಾಗಿದೆ ನಾಳೆ ಮೂರನೇ ಹಾಗೂ ಅಂತಿಮ ಟೆಸ್ಟ್ ಸರಣಿ ಪಂದ್ವ ಆರಂಭವಾಗಬೇಕಿತ್ತು

ಕೃಷಿಯಲ್ಲಿ ಹೊಸ ತಳಿಗಳ ಅನ್ವೇಷಣೆ ಮಾಡಿದ ಉತ್ತರ ಪ್ರದೇಶದ ಪ್ರಕಾಶ್ ಸಿಂಗ್ ರಘುವನ್ನಿ ಅವರಿಗೆ ಜೀವಮಾನ ಸಾಧನೆ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು ತಮಿಳುನಾಡಿನ ಸೇಲಂನ ಪೆರಿಯಾಸಾಮಿ ರಾಮಸಾಮಿ ಅವರಿಗೆ ಗಿಡಮೂಲಿಕೆ ಟಿಷಧಿ ಮತ್ತು ಪಶುವೈದ್ದ ಕ್ಷೇತ್ರದಲ್ಲಿ ಪ್ರಥಮ ಬಹುಮಾನ ನೀಡಲಾಯಿತು ರಾಷ್ಟಪತಿ ರಾಮನಾಥ್ ಕೋವಿಂದ್ ಅನ್ನೇಷಣೆ ಮತ್ತು ಉದ್ಭಮಶೀಲತಾ ಮೇಳದ ವಸ್ತು ಪ್ರದರ್ಶನವನ್ನು ಉದ್ವಾಟಿಸಿದರು

ಫೆಬ್ರವರಿ ತಿಂಗಳಲ್ಲಿ ಚುನಾವಣಾ ಆಯೋಗ ನಡೆಸಿದ ಸಭೆಯಲ್ಲಿ ವಿದ್ಯುನ್ಮಾನ ಮತಯಂತ್ರಗಳ ವಿಶ್ವಾಸಾರ್ಪತೆಗಳ ಬಗ್ಗೆ ವಿರೋಧ ಪಕ್ಷಗಳು ಸಂಶಯ ವ್ಚಕ್ತಪಡಿಸಿದ್ದವು ತಮಿಳುನಾಡಿನಲ್ಲಿ ಡಿಎಂಕೆ ನೇತೃತ್ವದ ಮೈತ್ರಿಕೂಟ ಲೋಕಸಭಾ ಚುನಾವಣೆಗೆ ಅಭ್ವರ್ಥಿಗಳ ಪಟ್ಟಿಯನ್ನು ಪ್ರಕಟಿಸಿದೆ ಡಿಎಂಕೆ ಅಧ್ಯಕ್ಷ ಎಂ

ಸ್ಟ್ಯಾಲಿನ್ ಇಂದು ಪಕ್ಷದ ಕೇಂದ್ರ ಕಚೇರಿ ಅಣ್ಣಾ ಅರಿವಲಯಮ್ ನಲ್ಲಿ ಪಟ್ಟ ಬಿಡುಗಡೆ ಮಾಡಿದ್ದಾರೆ

ಸ್ಟ್ವಾಲಿನ್ ಮಾತನಾಡಿ ಜಾತ್ಯಕೀತ ಪ್ರಜಾತಂತ್ರ ಮೈತ್ರಿಕೂಟ ಎಂಬ ಹೆಸರಿನಲ್ಲಿ ತಮಿಳುನಾಡು ಮತ್ತು ಪುದುಚೇರಿಯಲ್ಲಿ ಸ್ವರ್ಧಿಸಲಾಗುವುದು ಚೆನ್ನೈನ ಎಲ್ಲಾ ಮೂರು ಕ್ಷೇತ್ರಗಳಲ್ಲೂ ಡಿಎಂಕೆ ಸ್ವರ್ಧಿಸಲಿದೆ

ಇವುಗಳಲ್ಲಿ ಹೆಚ್ಚನವು ರಾಜ್ಯದ ಉತ್ತರ ಭಾಗದ ಕ್ಷೇತ್ರಗಳಾಗಿವೆ ಎಂದರು ಕನ್ಯಾಕುಮಾರಿ ಮಾಜಿ ಹಣಕಾಸು ಸಚಿವ ಪಿ

ಇದಲ್ಲದೆ ರಾಜ್ಯದಲ್ಲಿ ಖಾಲಿ ಇರುವ ರಾಜ್ಯಸಭೆಯ ಒಂದು ಸ್ಥಾನವನ್ನು ಈ ಪಕ್ಷಕ್ಕೆ ನೀಡಲಾಗುವುದು ಸಿಪಿಐಎಂ ಮಧುರೈ ಮತ್ತು ಕೋಯಮತ್ತೂರಿನಲ್ಲಿ ಅಭ್ಯರ್ಥಿಗಳನ್ನು ಕಣಕ್ಕಳಿಸಲಿದೆ ಸಿಪಿಐ ನಾಗಪಟ್ಟಣಮ್ ಮತ್ತು ತಿರುಪ್ದೂರು ಕ್ಷೇತ್ರಗಳಲ್ಲಿ ಸ್ವರ್ಧಿಸಲಿದೆ ಉತ್ತರ ಪ್ರದೇಶದಲ್ಲಿ ಬಿಜೆಪಿ ಮತ್ತು ಅಪ್ನಾದಲ್ ಜಂಟಿಯಾಗಿ ಲೋಕಸಭಾ ಚುನಾವಣೆಯನ್ನು ಎದುರಿಸಲಿದೆ ಪಕ್ಷದ ರಾಷ್ಟೀಯ ಅಧ್ಯಕ್ಷ ಟ್ವೀಟ್ ಮಾಡಿ ಅಪ್ನಾದಲ್ ಎರಡು ಕ್ಷೇತ್ರಗಳಲ್ಲಿ ಸ್ಪರ್ಧಿಸಲಿದೆ ಮಿರ್ಜಾಪುರ ಕ್ಷೇತ್ರದಿಂದ ಅನುಪ್ರಿಯ ಪಟೇಲ್ ಸ್ಪರ್ಧಿಸಲಿದ್ದಾರೆ ಎಂದು ತಿಳಿಸಿದ್ದಾರೆ ಅನುಪ್ರಿಯ ಅವರು ಈ ಕ್ಷೇತ್ರದ ಹಾಲಿ ಸಂಸದರಾಗಿದ್ದಾರೆ ಉಭಯ ಪಕ್ಷಗಳ ನಾಯಕರ ನಡುವೆ ಮಾತುಕತೆ ನಡೆದ ಬಳಕ ಮತ್ತೊಂದು ಕ್ಷೇತ್ರದ ಅಭ್ಯರ್ಥಿಗಳ ಆಯ್ಕೆ ನಡೆಯಲಿದೆ ಎಂದು ಅವರು ತಿಳಿಸಿದ್ದಾರೆ ಜಮ್ಮು ಕಾಶ್ಮೀರದಲ್ಲಿ ವಿಧಾನಸಭಾ ಚುನಾವಣೆ ನಡೆಸಲು ಪರಿಸ್ಥಿತಿಯ ಅವಲೋಕನಕ್ಕೆ ಚುನಾವಣಾ ಆಯೋಗ ನೇಮಿಸಿರುವ ವಿಶೇಷ ವೀಕ್ಷಕರು ಇಂದು ಜಮ್ಮವಿಗೆ ತೆರಳಲಿದ್ದಾರೆ

ಅಲ್ಲಿ ಕಾಂಗ್ರೆಸ್ ಪಿಡಿಪಿ ಮತ್ತಿತರ ರಾಜಕೀಯ ಪಕ್ಷಗಳ ನಿಯೋಗದೊಂದಿಗೆ ಸಭೆ ನಡೆಸಿತ್ತು ಭದ್ರತೆ ಮತ್ತು ವಿಭಾಗೀಯ ಆಡಳಿತಾಧಿಕಾರಿಗಳೊಂದಿಗೆ ಹಾಗೂ ಇತರ ಪಾಲುದಾರರೊಂದಿಗೆ ಸಭೆ ನಡೆಸಿ ಪರಿಸ್ಥಿತಿಯ ಅವಲೋಕನ ಮಾಡಿತ್ತು ಮುಖ್ಯಕಾರ್ಯದರ್ಶಿ ಮತ್ತು ರಾಜ್ಯ ಪೊಲೀಸ್ ಮುಖ್ಯಸ್ಥರ ಸಭೆ ಅಲ್ಲದೆ ರಾಜಕೀಯ ಪಕ್ಷ ಹಾಗೂ ಆಡಳಿತಾಧಿಕಾರಿಗಳೊಂದಿಗೆ ಮಾತುಕತೆ ನಡೆಸಲಿದೆ ಬಿಜೆಪಿ ನಾಯಕ ರಾಜೀವ್ ಬಬ್ಬರ್ ಸಲ್ಲಿಸಿದ್ದ ಮಾನನಪ್ಪ ಮೊಕದ್ದಮೆ ಪ್ರಕರಣಕ್ಕೆ ಸಂಬಂಧಿಸಿ ದೆಹಲಿ ಹೈಕೋರ್ಟ್ ಇಂದು ಮುಖ್ಯಮಂತ್ರಿ ಅರವಿಂದ ಕೇಜ್ರವಾಲ್ ಮತ್ತು ಇತರರಿಗೆ ಸಮನ್ಸ್ ಜಾರಿ ಮಾಡಿದೆ